ಅಂಬೇಡ್ತರ್ ಜಯಂತಿ ಆಚರಣೆ

ಇಂದು ಬೆಳಗ್ಗೆ ದೇಶವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೊರೊನಾ ನಿಯಂತ್ರಣಕ್ಕಾಗಿ ಲಾಕ್ಡೌನ್ ಅವಧಿ ವಿಸ್ತರಣೆಯಾಗಬೇಕು ಎನ್ನುವುದು ಬಹುತೇಕ ರಾಜ್ಯಗಳು ಮತ್ತು ದೇಶವಾಸಿಗಳ ಅಭಿಪ್ರಾಯವೂ ಅಗಿದೆ ಎಂದು ಹೇಳಿದರು ವಿಸ್ತರಿತ ಲಾಕ್ಡೌನ್ ಅವಧಿಯಲ್ಲಿ ಅತ್ಯಂತ ಕಠಿಣ ನಿಯಮಗಳನ್ನು ವಿಧಿಸಲಾಗುವುದು ಸೋಂಕಿನ ಪ್ರಮಾಣ ಹೆಚ್ಚಾಗಿರುವ ಎಲ್ಲಾ ಸ್ವಳಗಳ ಮೇಲೆ ನಿಕಟ ನಿಗಾ ಇಡುವ ಮೂಲಕ ಸೋಂಕು ಹೊಸ ಪ್ರದೇಶಗಳಿಗೆ ವ್ಯಾಪಿಸದಂತೆ ಕಟ್ಟೆಚ್ಚರ ವಹಿಸಲಾಗುವುದು ಎಂದು ಅವರು ತಿಳಿಸಿದರು ಲಾಕ್ಡೌನ್ ಅವದಿ ವಿಸ್ತರಣೆ ವೇಳೆ ಎಲ್ಲಾ ಜಿಲ್ಲೆಗಳು ಬಡಾವಣೆಗಳು ಮತ್ತು ರಾಜ್ಗಳಲ್ಲಿ ಸೂಚಿತ ನಿರ್ಬಂಧಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆಯೇ ಎನ್ನುವ ಬಗ್ಗೆ ಸರ್ಕಾರ ಸತತ ಗಮನಿಸಲಿದೆ

ವಿಸ್ತರಿತ ಲಾಕ್ಡೌನ್ ನಿಯಮಗಳನ್ನು ಕುರಿತಂತೆ ಸರ್ಕಾರ ನಾಳೆ ವಿವರ ಮಾರ್ಗಸೂಚಿಯನ್ನು ಹೊರಡಿಸಲಿದೆ

ಲಾಕ್ಡೌನ್ ನಿರ್ಬಂಧದಿಂದಾಗಿ ಅತೀವ ಸಂಕಷ್ಷದ ನಡುವೆಯೂ ಸಹ ಕೊರೋನಾ ಬೆದರಿಕೆಯ ವಿರುದ್ದ ಪ್ರತಿಯೊಬ್ಬ ನಾಗರಿಕನೂ ತಮ್ಮ ಕರ್ತಮ್ಗಳನ್ನು ಶಿಶ್ತಿನ ಸಿಪಾಯಿಗಳಂತೆ ನಿರ್ವಹಿಸುತ್ತಿದ್ದಾರೆ ಇಂತಹ ಸಂಕಷ್ಷದ ಹೊತ್ತಿನಲ್ಲಿ ಜನರು ತೋರುತ್ತಿರುವ ಸಂಘಟಿತ ಬೆಂಬಲವೇ ಬಾಬಾ ಸಾಹೇಬ್ ಡಾ ಬಿ

ಅಂಬೇಡ್ನರ್ ಅವರ ಜನ್ನ ದಿನದಂದು ಭಾರತ ಅವರಿಗೆ ಸಲ್ಲಿಸುತ್ತಿರುವ ನಿಜವಾದ ಶ್ರದ್ದಾಂಜಲಿಯಾಗಿದೆ ಎಂದು ಮೋದಿ ಬಣ್ಣೆಸಿದರು ಕೊರೊನಾ ಸೋಂಕನ್ನು ಪರಿಣಾಮಕಾರಿಯಾಗಿ ಪತ್ತಿಕ್ಷಲು ಲಾಕ್ಡೌನ್ ನಿರ್ಬಂಧದಷ್ಷೇ ವೈದ್ಯರು ದಾದಿಯರು ನೈರ್ಮಲ್ಯ ಪಾಲನೆ ಕಾರ್ಯಕರ್ತರು ಹಾಗೂ ಮೊಲೀಸ್ ಸಿಬ್ವಂದಿಯ ಅಚಲ ಬೆಂಬಲವೂ ಪೂರಕವಾಗಿ ಕಾರ್ಯ ನಿರ್ವಹಿಸಿದೆ

ಉದ್ದಮಿಗಳು ತಮ್ನ ಕೆಲಸಗಾರರ ಬಗ್ಗೆ ಸಹಾನುಭೂತಿ ಹೊಂದಬೇಕು ತಮಗೆ ವ್ಯವಹಾರದಲ್ಲಿ ನಷ್ಟವಾಗಿದ್ದರೂ ನೌಕರರನ್ನು ಕೆಲಸದಿಂದ ತೆಗೆಯಬಾರದು ಎಂದು ಅವರು ಮನವಿ ಮಾಡಿದರು

ಬೀದರ್ ಕಲಬುರಗಿ ವಿಜಯಮರ ಬೆಳಗಾವಿ ಮೈಸೂರು ದಕ್ಷಿಣ ಕನ್ನಡ ಮತ್ತು ಕೊರೊನಾ ಸೋಂಕಿನ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿರುವ ಇತರ ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿ ಕುರಿತು ನಿಗಾ ಇಡಲು ಎ ಡಿ ಜಿ ಪಿ ದರ್ಜೆಯ ಅಧಿಕಾರಿಗಳನ್ನು ನಿಯೋಜಿಸಲಾಗುವುದು ಈಗಾಗಲೇ ನಾಲ್ಕು ಜಿಲ್ಲೆಗಳಲ್ಲಿ ಅಧಿಕಾರಿಗಳ ನೇಮಕ ಮಾಡಲಾಗಿದೆ

ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೊರೊನಾ ವೈರಾಣು ಸೋಂಕು ಕುರಿತು ವರದಿಗಳು

ಅಶೋಏ ನೇತೃತ್ವದಲ್ಲಿಂದು ಸಭೆ ನಡೆಯಿತು ಪ್ರಸ್ತುತ ಬೆಂಗಳೂರು ದಕ್ಷಿಣ ಮೊಲೀಸ್ ವಿಭಾಗದಲ್ಲಿ ಒದಗಿಸಿರುವ ಹೋಂ ಡಿಲಿವರಿ ಸಹಾಯವಾಣಿ ಸೇವೆಯನ್ನು ಬೆಂಗಳೂರು ನಗರಾದ್ದಂತ ವಿಸ್ತರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು

ವಿಜಯಪುರ ಜಿಲ್ಲೆಯಲ್ಲಿ ಕೊರೊನಾ ವೈರಾಣು ಉಲ್ಪಣಗೊಳ್ಳುತ್ತಿರುವುದು ಆಘಾತಕಾರಿಯಾಗಿದ್ದು ಜನತೆ ಲಾಕ್ಡೌನ್ ನಿಯಮ ಮಾರ್ಗಸೂಚಿ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೂಚಿಸಿರುವ ಸಪ್ತ ಸೂತ್ರಗಳನ್ನು ಕಟ್ಟು ನಿಟ್ಟಾಗಿ ಪಾಲಿಸಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ

ಉಡುಪಿ ಜಿಲ್ಲೆಯೊಳಗೆ ಆಕ್ರಮವಾಗಿ ಪ್ರವೇಶಿಸುತ್ತಿರುವವರ ಬಗ್ಗೆ ಸಾರ್ವಜನಿಕರು ಮಾಹಿತಿ ನೀಡುವ ಮೂಲಕ ಕೊರೊನಾ ವೈರಾಣು ತಡೆಗೆ ಸಪಕರಿಸಬೇಕು ಎಂದು ಜಿಲ್ಲಾಧಿಕಾರಿ ಜಿ

ಕೋಲಾರ ತಾಲೂಕಿನ ತಿಪ್ಪೇನಪಳ್ಳಿಯಲ್ಲಿ ಮಹಾರಾಷ್ಟದಲ್ಲಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುತ್ತಿದ್ದ ಇಬ್ಬರು ಕಾರ್ಮಿಕರನ್ನು ಕ್ವಾರಂಟೈನ್ನಲ್ಲಿ ಇಡಲಾಗಿದ್ದು ಗಂಟಲಿನ ದ್ರವ ಮಾದರಿಯನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ ಎಂದು ಆರೋಗ್ತ ಇಲಾಖೆ ಸರ್ವೇಕ್ಷಣ ವಿಭಾಗದ ನಂದೀಶ್ ಕುಮಾರ್ ತಿಳಿಸಿದ್ದಾರೆ

ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಸರಳ ಸಮಾರಂಭಗಳು ನಡೆದ ಬಗ್ಗೆ ವರದಿಗಳು ಬಂದಿವೆ ಬೆಂಗಳೂರಿನಲ್ಲಿ ನಡೆದ ಪ್ರಧಾನ ಸಮಾರಂಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಯುವಜನತೆ ಅಂಬೇಡ್ಕರ್ ಅವರ ಆದರ್ಶ ಹಾಗೂ ಚಿಂತನೆಗಳನ್ನು ಅನುಸರಿಸಬೇಕೆಂದು ಕರೆ ನೀಡಿದರು ಧಾರವಾಡದಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ಭಾರತ ರತ್ನ ಡಾ ಬಿ

ಅಂಬೇಡ್ತರ್ ಮತ್ತಳಿಗೆ ಮಾಲಾರ್ಪಣೆ ಮಾಡಿದರು ಗದಗದಲ್ಲಿ ಡಾ ಅಂಬೇಡ್ಕರ್ ಭಾವಚಿತ್ರಕ್ಷೆ ವಿಧಾನಪರಿಷತ್ ಸದಸ್ಯ ಎಸ್

ಸಂಕನೂರ ಜಿಲ್ವಾಧಿಕಾರಿ ಎಂ

ಅಧ್ಯಕ್ಷ ಡಿ

ಅಂಬೇಡ್ಕರ್ ಭಾವಚಿತ್ರಕ್ಕೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಿ

ವೆಂಕಟೇಶ್ ಮಷ್ಪ ನಮನ ಸಲ್ಲಿಸಿದರು

ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ನೆ ಎದುರಾಗದಂತೆ ಅಧಿಕಾರಿಗಳು ಗಮನ ಪರಿಸಬೇಕು ಎಂದು ಜಿಲ್ಲಾಧಿಕಾರಿ ಸಿ